ಮಿ ಟೂ ಚಳವಳಿಯ ಲೈಂಗಿಕ ಕಿರುಕುಳ ಆರೋಪ ಹಿನ್ನೆಲೆ ಕೇಂದ್ರ ಸಚಿವ ಸ್ಥಾನಕ್ಕೆ ಎಂ

ಇಂದು ನವರಾತ್ರಿ ದುರ್ಗಾಷ್ಟಮಿಯ ಸಡಗರ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥೋದ್ದವ ಜನಸ್ತೋಮದ ಹರ್ಹೋದ್ಗಾರ

ಉತ್ತಾದನೆ ಸ್ಲಗಿತಗೊಳಿಸಬೇಕಾದ ಪರಿಸ್ತಿತಿ ಇರುವ ಕಾರಣ ಒಪ್ಪಂದದ ಪ್ರಕಾರ ರಾಜ್ಯಕ್ಷೆ ಪೂರ್ಣ ಪ್ರಮಾಣದ ಕಲ್ಲಿದ್ದಲು ಪೂರೈಕೆ ಮಾಡಬೇಕೆಂದು ಕೇಂದ್ರ ಕಲ್ಲಿದ್ದಲು ಖಾತೆಯ ಸಚವರಾದ ಪಿಯೂಷ್ ಗೋಯಲ್ ಅವರಿಗೆ ಪತ್ರ ಬರೆದಿರುವುದಾಗಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತಿಳಿಸಿದ್ದಾರೆ

ಪ್ರಾಕೃತಿಕ ವಿಕೋಪದಿಂದ ನಲುಗಿರುವ ಕೊಡಗು ಜಿಲ್ಲೆಯ ಪುನರ್ ನಿರ್ಮಾಣಕ್ಕೆ ತಮ್ಮ ಅಧ್ಯಕ್ಷತೆಯಲ್ಲಿ ಅಭಿವೃದ್ದಿ ಪ್ರಾಧಿಕಾರವನ್ನು ಸ್ಥಾಪಿಸುವುದಾಗಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಪ್ರಕಟಿಸಿದ್ದಾರೆ ಮಡಿಕೇರಿಯಲ್ಲಿಂದು ಜಿಲ್ಲೆಯ ಸಂತ್ರಸ್ವಕೊಂದಿಗೆ ಸಂವಾದ ನಡೆಸಿದ ಅವರು ಉದ್ದೇತಿತ ಪ್ರಾಧಿಕಾರ ರಚನೆಯಿಂದ ಪುನರ್ ನಿರ್ಮಾಣ ಕಾರ್ಯಕ್ರಮಗಳು ಚುರುಕುಗೊಳ್ಳಲಿವೆ ಎಂದು ಹೇಳಿದರು

ಸಂತ್ರಸ್ಥರ ಮಕ್ಕಳ ಒಂದು ವರ್ಷದ ಸಂಪೂರ್ಣ ಶೈಕ್ಷಣಿಕ ವೆಚ್ಚಗಳನ್ನು ರಾಜ್ಯ ಸರ್ಕಾರವೇ ಭರಿಸಲಿದ್ದು ಹಾನಿಗೊಂಡಿರುವ ಶಾಲಾ ಕಾಲೇಜು ಕಟ್ಟಡಗಳನ್ನು ಪುನರ್ ನಿರ್ಮಿಸಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು

ಸಮಿಶ್ರ ಸರ್ಕಾರದಲ್ಲಿ ಅಧಿಕಾರಿಗಳ ವರ್ಗಾವಣೆ ಮೆರಿಟ್ ಆಧಾರದ ಮೇಲೆ ನಡೆಯುತ್ತಿದೆ ಹೊರತು ಪೇಮೆಂಟ್ ಆಧಾರದ ಮೇಲೆ ಅಲ್ಲ ಬಿಜೆಪಿ ನಾಯಕರು ಈ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಕುಮಾರಸ್ವಾಮಿ ಟೀಕಿಸಿದರು ಭಾರತ ರತ್ನ ಡಾ

ಪರಮೇಶ್ವರ್ ಹಸಿರು ನಿಶಾನೆ ತೋರಿದರು

ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಈ ಅಭ್ಯರ್ಥಿಗಳನ್ನು ಎರಡೂ ಪಕ್ಷಗಳು ಒಮ್ನತದಿಂದ ಆಯ್ಲಿ ಮಾಡಿದ್ದು ಅಭ್ಯರ್ಥಿಗಳ ಗೆಲುವಿಗಾಗಿ ಉಭಯ ಪಕ್ಷಗಳ ನಾಯಕರು ಒಟ್ಟಾಗಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು

ಒಬ್ಲರ ನಾಮಪತ್ರ ತಿರಸ್ನತಗೊಂಡಿದೆ

ಜಿಲ್ಲಾ ಚುನಾವಣಾಧಿಕಾರಿ ಆಗಿರುವ ಜೆಲ್ಲಾಧಿಕಾರಿ ಡಾ ರಾಮ್ ಪ್ರಸಾತ್ ಮನೋಹರ್ ಇಂದು ಅವುಗಳ ಪರಿಶೀಲನೆ ನಡೆಸಿದರು ಬಿಜೆಪಿ ಅಭ್ಯರ್ಥಿ ಜೆ ಶಾಂತಾ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ವಿ

ಆರ್ ಶ್ರೀನಿವಾಸ ವ್ಯೆ ಪಂಪಾವತಿ ಗುಜ್ಜಲ ನಾಗರಾಜ ಎಸ್ ತಿಪ್ಪೇಸ್ವಾಮಿ ತಲಾ ಒಂದು ನಾಮಪತ್ರ ಸಲ್ಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಜೆ ಶಾಂತಾ ಅವರ ನಾಮಪತ್ರ ಸ್ವೀಕೃತಗೊಂಡಿರುವುದರಿಂದ ಎರಡನೇ ಅಭ್ಯರ್ಥಿ ಷಣ್ಣುಖ ನವೀನ್ ಬಾಬು ಅವರ ನಾಮಪತ್ರಗಳು ತಿರಸ್ಪತಗೊಂಡಿವೆ ಉಳಿದಂತೆ ಎಲ್ಲರ ನಾಮಪತ್ರಗಳು ಕ್ರಮಬದ್ದವಾಗಿವೆ ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ

ಅಕ್ಲರ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಮಿ ಟೂ ಚಳವಳಿ ಹಿನ್ನೆಲೆಯಲ್ಲಿ ತಮ್ಮ ವಿರುದ್ದ ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ದ ಪತ್ರಕರ್ತೆ ಪ್ರಿಯಾ ರಮೋನಿ ವಿರುದ್ದ ಕೆಲ ದಿನಗಳ ಹಿಂದಹ್ವೆ ಎಂ

ಅಕ್ಟರ್ ದೆಹಲಿಯ ಪಟಿಯಾಲಾ ಪೌಸ್ ನ್ಯಾಯಾಲಯದಲ್ಲಿ ಮಾನ ನಪ್ಪ ಮೊಕದ್ದಮೆ ಹೂಡಿದ್ದರು ಅವರ ಈ ಪ್ರತಿಕ್ರಿಯೆ ಬಗ್ಗೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗಿದ್ದವು ನವರಾತ್ರಿಯ ಎಂಟನೇ ದಿನವಾದ ಇಂದು ದೇಶಾದ್ಯಂತ ಮಹಾ ಅಷ್ಟಮಿಯನ್ನು ಸಾಂಪ್ರದಾಯಿಕ ಶ್ರದ್ದಾ ಭಕ್ತಿಗಳಿಂದ ಆಚರಿಸಲಾಗುತ್ತಿದೆ

ರಾಜ್ಜದ ಶ್ರಮುಖ ಶಕ್ತಿ ಕ್ಷೇತ್ರಗಳಾದ ಮೈಸೂರು ಶೃಂಗೇರಿ ಹೊರನಾಡು ಕೊಲ್ಡೂರು ಮಂಗಳೂರು ಕಟೀಲು ಮೊದಲಾದ ಕಡೆ ವಿಶೇಷ ಅಲಂಕಾರ ಮತ್ತು ಪೂಜಾ ವಿಧಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭಾಗವಹಿಸಿದರು ದೇಶದ ಜನತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದುರ್ಗಾಷ್ಷಮಿಯ ಶುಭಾಶಯ ಕೋರಿದ್ದಾರೆ ದೇಶದ ಪ್ರತಿಯೊಬ್ಬ ಜನರ ಇಷ್ಪಾರ್ಥಗಳನ್ನು ದುರ್ಗಾಮಾತೆ ಈಡೇರಿಸಲಿ ಸಂತಸದ ಕ್ಷಣಗಳು ವಾತಾವರಣ ಉಂಟಾಗಲು ಹಾಗೂ ಸಮಾಜದಲ್ಲಿರುವ ಎಲ್ಲಾ ಕೆಡಕುಗಳು ನಿರ್ಮೂಲನೆಯಾಗಲಿ ಎಂದು ಅವರು ಟ್ವಿಟ್ನಲ್ಲಿ ತಿಳಿಸಿದ್ದಾರೆ

ನಾಡಿನೆಲ್ಲೆಡೆ ಆಯುಧ ಪೂಜೆ ಮತ್ತು ವಾಹನಗಳ ಪೂಜೆಗಾಗಿ ಮನೆ ಮನೆಗಳಲ್ಲಿ ಸಡಗರದ ಸಿದ್ದತೆ ನಡೆಯುತ್ತಿದೆ ಮಾರುಕಟ್ಟೆಗಳಲ್ಲಿ ಹೂವು ಪಣ್ಣು ಬೂದುಗುಂಬಳ ಕಾಯಿ ಮತ್ತಿತರ ಪೂಜಾ ಸಾಮಾಗ್ರಿ ಖರೀದಿ ಭರಾಟೆ ಜೋರಾಗಿ ನಡೆಯುತ್ತಿದೆ ದಿನಬಳಕೆಯ ವಸ್ತುಗಳಿಗೆ ತಳರು ತೋರಣ ಹಾಗೂ ಹೂವುಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸುವುದು ಈ ಹಬ್ಲದ ವಿಶೇಷವಾಗಿದೆ

ಕೆಎಸ್ಆರ್ ಪಿ ಸಿಎಆರ್ ಡಿಎಆರ್ಅಶ್ವಾರೋಹಿ ದಳ ಗೃಹ ರಕ್ಷಕ ದಳ ಸೇರಿದಂತೆ ವಿವಿಧ ಪೊಲೀಸ್ ತುಕಡಿಗಳು ಈ ತಾಲೀಮಿನಲ್ಲಿ ಪಾಲ್ಗೊಂಡಿದ್ದವು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ತಪ್ಪಲಿನ ತಲಕಾವೇರಿ ಕ್ಷೇತ್ರದಲ್ಲಿ ಕೆಲವೇ ನಿಮಿಷಗಳ ಹಿಂದೆ ಪವಿತ್ರ ಕಾವೇರಿ ತೀರ್ಥೊದ್ದವ ಸಂಭವಿಸಿದೆ

ಈ ಸಂದರ್ಭದ ಹಿನ್ನೆಲೆಯಲ್ಲಿ ಭಾಗಮಂಡಲ ಮತ್ತು ತಲಕಾವೇರಿ ಕ್ಷೇತ್ರಗಳಿಗೆ ಭಾರಿ ಪೊಲೀಸ್ ಭದ್ರತೆ ಮತ್ತು ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ

ಇದನ್ನು ದೃಢಪಡಿಸಲು ಸದ್ದದಲ್ಲೇ ಸಮಿತಿ ಸಭೆ ಕರೆಯಲಾಗುವುದು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣಾಧಿಕಾರಿ ಡಾ

ರಾಮಕೃಷ್ಣ ರಾವ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣಾಧಿಕಾರಿ ಡಿಎಂಒ ತಾಲೂಕು ಆರೋಗ್ನಾಧಿಕಾರಿ ಚಿಕಿತ್ತೆ ನೀಡಿದ ವೈದ್ಯರು ಮತ್ತು ಇಬ್ಬರು ವಿಷಯ ತಜ್ವರು ಸಮಿತಿಯ ಸದಸ್ಯರಾಗಿರುತ್ತಾರೆ

ಕೇರಳದ ಶಬರಿಮಲೆ ದೇವಸ್ಥಾನದ ಬಾಗಿಲನ್ನು ಇಂದು ಸಂಜೆ ತೆರೆಯಲಾಗಿದೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಎಲ್ಲಾ ವಯಸ್ಸನ ಮಹಿಳೆಯರಿಗೂ ಅವಕಾಶ ನೀಡಬೇಕು ಎಂದು ಸುಪ್ರೀಂಕೋರ್ಟ್ ತೀರ್ಮ ನೀಡಿರುವ ಹಿನ್ನೆಲೆಯಲ್ಲಿ ಭಾರೀ ಬಂದೋಬಸ್ತೆ ಮಾಡಲಾಗಿದೆ ದೇವಾಲಯಕ್ಕೆ ಮಹಿಳೆಯರ ಪ್ರವೇಶವನ್ನು ಕೆಲವರು ವಿರೋಧಿಸುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತವಾರಣ ನಿರ್ಮಾಣವಾಗಿದೆ

ಪಿಟಿಸಿ ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಚುರುಕುಗೊಂಡಿದೆ